ನಮ್ಮ ವೀರ ಯೋಧರ ಧೈರ್ಯ ಸಾಹಸಗಳನ್ನು ಸುವರ್ಣಾಕ್ಷರಗಳಲ್ಲಿ ಬರೆದಿಡಬೇಕಾದ ದಿನ ಎಂದು ಹೇಳಿದ್ದಾರೆ

ಎ

ಈ ಯುದ್ದದ ಫಲಶೃತಿಯಾಗಿ ಪೂರ್ವ ಪಾಕಿಸ್ತಾನ ಬಾಂಗ್ಲಾದೇಶವಾಗಿ ಪ್ರತ್ಯೇಕವಾಗಿತ್ತು ಬೆಂಗಳೂರಿನ ರಾಷ್ಟೀಯ ಮಿಲಟರಿ ಸ್ಮಾರಕದಲ್ಲಿ ವಿಜಯ್ ದಿವಸ್ ಅಂಗವಾಗಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಹುತಾತ್ಮ ಯೋಧರಿಗೆ ಗೌರವ ನಮನ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಅಸಂಖ್ಯ ಸೇನಾಧಿಕಾರಿಗಳನ್ನು ದೇಶದ ಸೈನ್ಯಕ್ಕೆ ಕೊಡುಗೆಯಾಗಿ ನೀಡಿದ ಹೆಮ್ಮೆಯ ನಾದು ಕರ್ನಾಟಕ ಹುತಾತ್ಮ ಯೋಧರ ಕುಟುಂಬಗಳ ನೆರವಿಗೆ ಸರ್ಕಾರ ಬದ್ದವಾಗಿದೆ ಎಂದರು ರೈತರ ಆದಾಯ ದುಪ್ಪಟ್ಟುಗೊಳಿಸುವ ಕೇಂದ್ರ ಸರ್ಕಾರದ ಗುರಿ ಸಾಧನೆಗೆ ರಾಜ್ಯ ಸರ್ಕಾರ ಎಲ್ಲಾ ರೀತಿಯ ರಚನಾತ್ಮಕ ಕ್ರಮಗಳನ್ನು ಕೈಗೊಂಡಿದ್ದು ಬರುವ ಸಾಲಿನ ಬಜೆಟ್ನಲ್ಲಿ ಕೃಷಿ ಕ್ಷೇತ್ರಕ್ಕೆ ಆದ್ಯತೆ ನೀಡಲಾಗುವುದೆಂದು ಮುಖ್ಯಮಂತ್ರಿ ಬಿ

ಬೆಂಗಳೂರಿನಲ್ಲಿಂದು ಕರ್ನಾಟಕ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಸ್ಥೆ ಎಫ್

ಇಂತಹ ನಷ್ಟ ತಪ್ಪಿಸಿ ರೈತರಿಗೆ ಆದಾಯ ತಂದುಕೊಡುವ ನಿಟ್ಟಿನಲ್ಲಿ ಸರ್ಕಾರ ಕಾರ್ಯಪ್ರವೃತ್ತವಾಗಿದೆ ಎಂದರು

ಕೃಷಿ ಸಂಸ್ಕರಣ ಕ್ಷೇತ್ರದ ಅಬ್ಯುದಯಕ್ಕೆ ಅಗತ್ಯವಿರುವ ಕಡೆಗಳಲ್ಲಿ ಹೊಸ ಕ್ಷಸ್ಟರ್ ಗಳನ್ನು ನಿರ್ಮಿಸಲಾಗುವುದು ಎಂದು ಮುಖ್ಯಮಂತ್ರಿ ಹೇಳಿದರು ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಎಫ್

ಸಿಐ ಅಧ್ಯಕ್ಷ ಸಿ ಆರ್ ಜನಾರ್ದನ ಮತ್ತಿತರರು ಉಪಸ್ತಿತರಿದ್ದರು ಕರ್ನಾಟಕ ಮಾಹಿತಿ ಆಯೋಗದ ಆಯುಕ್ತರಾಗಿ ಕೆ

ಗೀತಾ ರಾಜ್ಯಪಾಲ ವಜೂಬಾಯಿ ವಾಲಾ ಅವರಿಂದ ಪ್ರಮಾಣ ವಚನ ಸ್ತೀಕರಿಸಿದರು ರಾಜಭವನದಲ್ಲಿಂದು ನಡೆದ ಸಮಾರಂಭದಲ್ಲಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಹಾಗೂ ಮಾಹಿತಿ ಆಯೋಗದ ಹಿರಿಯ ಅಧಿಕಾರಿಗಳು ಉಪಸ್ದಿತರಿದ್ದರು

ಹೊಸದಾಗಿ ಸಚಿವಾಲಯ ಮಟ್ಟದ ವಿಭಾಗಗಳನ್ನು ಸೇರ್ಪಡೆಗೊಳಿಸಲು ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಅನುಮೋದನೆ ನೀಡಿದ್ದಾರೆ ಎಂದು ಪ್ರಾಥಮಿಕ ಹಾಗೂ ಪ್ರೌಡಶಿಕ್ಷಣ ಸಚಿವ ಎಸ್

ಸರ್ಕಾರದ ಕಾರ್ಯಕ್ರಮಗಳನ್ನು ಸಕಾಲಿಕವಾಗಿ ಅರ್ಹರಿಗೆ ತಲುಪಿಸುವ ಸೇವಾ ಸಿಂಧು ಯೋಜನೆಗೆ ಈ ವರ್ಷ ಪ್ರತಿಷ್ಠಿತ ಡಿಜಿಟಲ್ ಕಾಯಕಲ್ಪ ಪ್ರಶಸ್ತಿ ಲಭಿಸಿದೆ ಎಂದು ತಿಳಿಸಿದ ಅವರು ಈ ಯೋಜನೆ ಅನ್ಯ ರಾಜ್ಯಗಳಿಗೆ ಮಾದರಿಯಾಗಿದೆ ಎಂದರು ನವೆಂಬರ್ನಲ್ಲಿ ಯಾದಗಿರಿ ಚಿಕ್ಕಮಗಳೂರು ಉಡುಪಿ ಜಿಲ್ಲೆಗಳು ಸಕಾಲ ಅರ್ಜಿಗಳ ತ್ವರಿತ ವಿಲೇವಾರಿಯಲ್ಲಿ ಮಿಕ್ಕ ಜಿಲ್ಲೆಗಳಿಗಿಂತ ಉತ್ತಮವಾಗಿ ಕಾರ್ಯನಿರ್ವಹಿಸಿವೆ ಎಂದು ಸಚಿವರು ತಿಳಿಸಿದರು

ಆಯ್ಕೆಯಾದ ಹಳ್ಳಿಗಳಲ್ಲಿ ಅಭಿವೃದ್ದಿ ಕಾಮಗಾರಿಗಳನ್ನು ಶೀಫ್ರ ಆರಂಭಿಸಲಾಗುವುದು ರಸ್ತೆ ಒಳಚರಂದಿ ಕುಡಿಯುವ ನೀರಿನ ಪೂರೈಕೆ ಶೌಚಾಲಯ ಶಾಲೆ ಹಾಗೂ ಅಂಗನವಾಡಿಗಳ ನಿರ್ಮಾಣ ತ್ಯಾಜ್ಯ ವಿಲೇವಾರಿ ಮತ್ತು ಸೌರ ದೀಪಗಳ ಅಳವಡಿಕೆ ಕುರಿತು ಸಮೀಕ್ಷೆ ನಡೆಸಲಾಗಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಸಿ ಟಿ ರವಿ ತಿಳಿಸಿದ್ದಾರೆ ಈ ನಿಟ್ಟಿನಲ್ಲಿ ಗ್ರಾಮ ಮಟ್ಟದ ಅನುಷ್ಠಾನ ಸಮಿತಿ ಕಾರ್ಯಯೋಜನೆ ತಯಾರಿಸಲಿದ್ದು ಗ್ರಾಮ ಸಭೆಯಿಂದ ಅದಕ್ಕೆ ಅನುಮೋದನೆ ಪಡೆಯಲಾಗುವುದು ಬಳಿಕ ಜಿಲ್ಲಾ ಮಟ್ಟದ ಸಮಿತಿಗೆ ಸಲ್ಲಿಸಲಾಗುವುದೆಂದು ಸಚಿವರು ತಿಳಿಸಿದರು ಅರಳಗುಪ್ಪೆ ಹಿರೇಕೊಳಲೆ ಶಿರವಾಸೆ ಎಲ್ ಅಗ್ರಹಾರ ಬೂಚೇನಹಳ್ಳಿ ಕಾವಲ್ ಸತಿಹಳ್ಳಿ ಅನೂರು ಮಾಗದಿ ಅವತಿ ಚೆನ್ನಗೊಂಡನಹಳ್ಳಿ ಬೀರನಹಳ್ಳಿ ಎಮ್ಮೆದೊಡ್ಡಿ ಯರಡಕೆರೆ ಸಿದ್ದರಾಮಪುರ ಸೀತಾಪುರ ಲಕ್ಷ್ಮೀಪುರ ರಾಮನಹಳ್ಳಿ ಸೇವಾನಗರ ಕಾಮನದುರ್ಗ ಮತ್ತು ಕಲ್ಲಾತಿಪುರಗಳು ಪ್ರಧಾನಮಂತ್ರಿ ಆದರ್ಶ ಗ್ರಾಮ ಯೋಜನೆಯ ಅನುಷ್ವಾನಕ್ಕೆ ಆಯ್ಕೆಯಾಗಿರುವ ಹಳ್ಳಿಗಳಾಗಿವೆ

ಮ್ಯಗಾಲಯ ಪ್ರಾಧಿಕಾರದಿಂದ ಮ್ಯೆಸೂರಿನ ಕಾರಂಜಿ ಕರೆಯಲ್ಲಿ ಈ ವಿಶೇಷ ಹಬ್ಬ ನಡೆಯುತ್ತಿದ್ದು ಮೈಸೂರು ಪಾಲಿಕೆ ಮೇಯರ್ ಪುಷ್ವಲತಾ ಜಗನ್ನಾಥ್ ಉತ್ಸವಕ್ಕೆ ಚಾಲನೆ ನೀಡಿದರು ಕೆರೆಗಳು ಹಾಗೂ ವನ್ಯ ಜೀವಿಗಳ ಬಗ್ಗೆ ಜನರಲ್ಲಿ ಜಾಗ್ವತಿ ಮೂಡಿಸುವ ಸಲುವಾಗಿ ಉತ್ಸವ ಆಯೋಜನೆ ಮಾಡಲಾಗಿದೆ ಕಾರಂಜಿ ಪ್ರವಾಸಿಗರಿಗೆ ಸಾರ್ವಜನಿಕರಿಗೆ ಉಚಿತ ಪ್ರವೇಶ ಕಲ್ವಿಸಲಾಗಿದೆ